ರಾಯಚೂರಿನ ಕೈಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಕೈಷಿ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸಾಕಷ್ಟು ಕೊರತೆಗಳು ರೈತ ಸಮುದಾಯವನ್ನು ಕಾಡುತ್ತಿವೆ ಅವರಿಗೆ ಶಕ್ತಿ ತುಂಬುವ ಕೆಲಸ ಆಗಜೇಕದೆ ನೀರು ವಿದ್ಯುತ್ ಹಾಗೂ ಅವರ ಬೆಳೆಗೆ ವೈಜ್ವಾನಿಕ ಬೆಲೆ ದೊರೆಯಬೇಕು

ನೀರಾವರಿ ಪ್ರದೇಶದಲ್ಲಿ ಅತಿಯಾದ ನೀರಿನ ಬಳಕೆಯಿಂದ ಸವಳು ಪ್ರದೇಶ ಹೆಚ್ಚಳ ಹಿನ್ನೆಲೆ ಮುಂಬರುವ ಬಜೆಟ್ನಲ್ಲಿ ಇಂಥ ಫಲವತ್ತತೆ ಕಳೆದುಕೊಂಡ ಜಮೀನಿಗೆ ಮರುಜೀವ ತುಂಬುವ ಪ್ರಯತ್ನಕ್ಕೆ ಹೆಚ್ಚಿನ ಅನುದಾನ ಮೀಸಲಿಡಲಾಗುವುದು

ಈ ಯೋಜನೆಯ ಅನುಷ್ಠಾನದಿಂದ ಗುಂಡ್ಲುಪೇಟೆ ತಾಲ್ಲೂಕಿನ ಒಂಭತ್ತು ಕೆರೆಗಳಾದ ವಡ್ಡಗೆರೆ ಕರಕಲ ಮಾದಳ್ಳಿ ವಡೆಯನಪುರ ವಿಜಯಪುರ ಅಮಾನಿ ಕೆರೆ ಕಲ್ಕಟ್ಸೆ ಕೆರೆ ಬೊಮ್ಲಾಪುರ ದಾರಿದೇಗೂರು ಯರಿಯೂರು ಬೊಮ್ಲನಹಳ್ಳಿ ಕೆರೆಗಳಿಗೆ ನೀರುಣಿಸುವುದರ ಜೊತೆಗೆ ಚಾಮರಾಜನಗರ ತಾಲ್ಲೂಕಿನ ಸುವರ್ಣನಗರ ಅರಕಲವಾಡಿ ಕೆರೆಗಳಗೆ ನೀರುಣಿಸಲಾಗುತ್ತದೆ ಎಂದರು

ಕುಡಿಯುವ ನೀರಿನ ಸಮಸ್ಟೆ ಪರಿಹಾರಕ್ಷೆ ಪ್ರಥಮ ಆದ್ದತೆ ನೀಡಲಾಗುವುದು ಎಂದು ಜೆಲ್ಲಾ ಉಸ್ತುವಾರಿ ಸಚಿವ ಹೆಚ್ ನಾಗೇಶ್ ತಿಳಿಸಿದ್ದಾರೆ ಕೋಲಾರದಲ್ಲಿ ನಿನ್ನೆ ಸುದ್ನಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೀರಿನ ಸಮಸ್ನೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟನಲ್ಲಿ ಕೃಷ್ಣಾನದಿ ನೀರನ್ನು ಜಿಲ್ಲೆಗೆ ಪೂರೈಕೆ ಮಾಡಿಕೊಳ್ಳುವ ಕುರಿತು ಸಂಸದರ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು ವಿಷ್ಣಾದಲ್ಲೇ ಅತಿ ದೊಡ್ಡ ಟೊಮೆಟೋ ಮಾರುಕಟ್ಟೆಯಾದ ಕೋಲಾರದ ಕೃಷಿ ಉತ್ಪನ್ನ ಮಾರಾಟ ಸಮಿತಿಗೆ ಬೃಹತ್ ಮಾರಾಟ ಕೇಂದ್ರವನ್ನು ಚೆಲುವನಹಳ್ಳ ಬಳಿ ಸ್ಥಾಪನೆ ಮಾಡಲಾಗುವುದು ಎಂದು ಸಚಿವರು ತಿಳಿಸಿದರು

ಜನತಾ ಬಜಾರ್ ದುರ್ಗದ ಬೈಲಿನ ಎಂ ಜಿ ಮಾರುಕಟ್ಟೆ ಚಿಟಗುಪ್ಪಿ ಆಸ್ಪತ್ರೆ ಇಂದಿರಾ ಗ್ಲಾಸ್ ಹೌಸ್ ಹಾಗೂ ತೋಳಕೆರೆ ಭೇಟಿ ನೀಡಿದ ಅವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಉಪವಿಭಾಗಾಧಿಕಾರಿ ಮಹಮದ್ ಜುಬೇರ್ ಸ್ಟಾರ್ಟ್ ಸಿಟಿ ಯೋಜನಾಧಿಕಾರಿ ಶಕೀಲ್ ಅಹಮದ್ ಐ ಎ ಎಸ್ ಪ್ರೋಬೆಷನರಿ ಅಧಿಕಾರಿ ಆಕೃತಿ ಬನ್ನಾಲ್ ಹುಬ್ಬಳ್ಳ ನಗರ ತಪತಿಲ್ದಾರ ಶಶಿಧರ ಮಾಡ್ಕಾಳ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಪ್ರಸಕ್ತ ಸಾಲಿನ ಮಾಗಿ ಉತ್ಸವಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಸಿದ್ದಗೊಳ್ಳುತ್ತಿದೆ ಮಾಗಿ ಉತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಅರಮನೆ ಅವರಣದಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಹಲವು ಬಗೆಯ ಹೂಗಳಿಂದ ಬೆಂಗಳೂರು ಅರಮನೆಯ ಮಾದರಿ ನಿರ್ಮಾಣ ಮಾಡಲಾಗುತ್ತಿದ್ದು ಹೂಗಳಿಂದ ವಿವಿಧ ಕಲಾ ಕೃತಿಗಳ ನಿರ್ಮಾಣ ತಯಾರಿ ನಡೆದಿದೆ ಜತೆಗೆ ಅರಮನೆ ಅವರಣವನ್ನು ವಿವಿಧ ಬಗೆಯ ಹೂಗಳಿಂದ ಸಿಂಗರಿಸಲಾಗುತ್ತದೆ ಈ ಮಧ್ಯೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಪ್ರಯುಕ್ತ ಇಂದಿನಿಂದ ಮೈಸೂರು ಹಾಗೂ ಬೆಂಗಳೂರಿನ ಯಲಹಂಕ ನಡುವೆ ವಿಶೇಷ ರೈಲು ಸಂಚರಿಸಲಿದೆ

ಜಾರ್ಖಂಡ್ನ ದುಮ್ನಾದಲ್ಲಿ ನಿನ್ನೆ ಚುನಾವಣಾ ರ್ಕಾಲಿ ಉದ್ನೇತಿಸಿ ಮಾತನಾಡಿದ ಅವರು ಸಂಸತ್ತಿನಲ್ಲಿ ಬಹುಮತದಿಂದ ಅಂಗೀಕರಿಸಿರುವ ಯಾರಿಗೂ ಅನ್ನಾಯವಾಗದಂತೆ ಜಾರಿಗೆ ತಂದಿರುವ ಪೌರತ್ವ ತಿದ್ದುಪಡಿ ಮಸೂದೆಯನ್ನು ಕಾಂಗ್ರೆಸ್ ವಿನಾಕಾರಣ ವಿರೋಧಿಸುತ್ತಿದೆ ಎಂದರು ಜಾರ್ಖಂಡನಲ್ಲಿ ಈ ಹಿಂದೆ ಅಧಿಕಾರದಲ್ಲಿ ಇದ್ದ ಪಕ್ಷಗಳ ಬುಡಕಟ್ಟು ಜನರ ಅಭಿವೃದ್ದಿ ಹೆಸರಿನಲ್ಲಿ ಅಗರ್ಭ ತ್ರೀಮಂತರಾಗಿವೆ ಅಪಾರ ಸಂಪನ್ನೂಲವಿರುವ ಜಾರ್ಖಂಡ ಹಿಂದುಳದಿರುವುದಕ್ಕೆ ಹಿಂದೆ ಅಧಿಕಾರದಲ್ಲಿ ಇದ್ದ ಪಕ್ಷಗಳೆ ಕಾರಣ ಎಂದು ಅವರು ಹೇಳಿದರು

ರಾಯಚೂರಿನಲ್ಲಿ ನಿನ್ನೆ ಸುದ್ನಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಕಳೆದ ಅನೇಕ ದಶಕಗಳಿಂದ ವಾಸವಾಗಿರುವವರಿಗೆ ಯಾವುದೇ ಆತಂಕ ಬೇಡ ಪೌರತ್ವ ಕಾಯಿದೆ ಬಗ್ಗೆ ವಿನಾ ಕಾರಣ ಗೊಂದಲ ಉಂಟಾಗಿದೆ ಈಶಾನ್ಯ ರಾಜ್ಯಗಳ ನಿವಾಸಿಗಳಿಗೆ ಅವರ ಅಸ್ತಿತ್ವಕ್ಕೆ ಧಕ್ಕೆ ಬರುವ ಆತಂಕವಿದ್ದು ಅದಕ್ಕಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದರು ಹಿಂದೂಗಳಿಗೆ ಅವರದ್ದೇ ಆದ ದೇಶ ಎಂದರೆ ಅದು ಭಾರತ ಹಾಗಾಗಿ ವಲಸೆ ಬಂದಿರುವ ಹಿಂದೂಗಳಿಗೆ ಆಶ್ರಯ ನೀಡುವ ಕೇಂದ್ರದ ಉದ್ದೇಶ ಸರಿಯಾಗಿದೆ ಸ್ವಳೀಯವಾಗಿರುವವರು ಆತಂಕ ಪಡುವ ಅಗತ್ತವಿಲ್ಲ ಎಂದು ಅವರು ಹೇಳದರು

ಸಂಪುಟದಲ್ಲಿ ಮತ್ತೆ ಹೊಸದಾಗಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಇಲ್ಲ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಲ್ವಾದ್ ಜೋಶಿ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸತ್ತಿನ ಅಂಗೀಕಾರ ಪಡೆದ ಪೌರತ್ವ ತಿದ್ದುಪಡಿ ಮಸೂದೆ ದೇತದ ಯಾವುದೇ ಪ್ರಜೆಯ ನಾಗರಿಕತ್ವ ಕಸಿದುಕೊಳ್ಳುವುದಿಲ್ಲ ಯಾವುದೇ ಸಮುದಾಯ ಅತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಹೇಳಿದರು

ವೆಂಕಯ್ಣನಾಯ್ಡು ಹೇಳಿದ್ದಾರೆ ಗುಜರಾತನ ವಲ್ಲಭ ವಿದ್ಯಾನಗರ ಸರ್ದಾರ ಪಟೇಲ ವಿಶ್ವವಿದ್ಯಾಲಯದ ಫಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು ಶಾಂತಿ ಸಾಮರಸ್ಯ ಹಾಗೂ ಭಯಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಲ್ಲರೂ ಅಭಿವೃದ್ಧಿ ಯಶೋಗಾಥೆಯ ಭಾಗವಾಗಬೇಕು ಎಂದರು ದೇಶದಲ್ಲಿ ಸುಸ್ಕಿರ ಪರಿಸರದ ಕಲ್ಲಿದ್ದಲು ಗಣಿಗಾರಿಕೆಉತ್ತೇಜಿಸಲು ಕಲ್ಲಿದ್ದಲು ಸಚಿವಾಲಯ ಸುಸ್ಕಿರ ಅಭಿವೃದ್ದಿ ಕೋಶವನ್ನು ಸ್ಥಾಪಿಸಲು ನಿರ್ಧರಿಸಿದೆ ಗಣಿಗಳ ಮುಚ್ಚುವಿಕೆ ಇಲ್ಲವೆ ಕಾರ್ಯಾಚರಣೆ ಸ್ಥಗಿತದ ವೇಳೆ ಪರಿಸರ ಸಂಬಂಧಿತ ವಿಷಯಗಳನ್ನು ಈ ಕೋಶ ಬಗೆಹರಿಸಲಿದೆ ಪರಿಸರದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಮತ್ತು ಇವುಗಳನ್ನು ತಡೆಯುವ ಕ್ರಮಕ್ಕೆ ಕೂಡಾ ಕೋಶ ಸಲಹೆ ನೀಡಲಿದೆ ಗಣಿಗಾರಿಕೆಯಿಂದ ಉಂಟಾಗುವ ಮಾಲಿನ್ಯ ತಡೆ ಕ್ರಮಗಳಿಗಾಗಿ ನೀತಿ ಕಾರ್ಯ ಚೌಕಟ್ಟನ್ನೂ ಕೋಶ ರೂಪಿಸಲಿದೆ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ದೊರೆಯಬೇಕು ಎನ್ನುವುದು ಸರ್ಕಾರದ ಆತಯ ಎಂದು ಸಂಸದ ಶಿವಕುಮಾರ ಉದಾಸಿ ಅವರು ಹೇಳಿದ್ದಾರೆ ಹಾನಗಲ್ನಲ್ಲಿ ನಿನ್ನೆ ಹಿರೇಬಾಸೂರ ಗ್ರಾಮದ ಫಲಾನುಭವಿಗಳಿಗೆ ಸಾಗುವಳಿ ಪಟ್ಟಾ ಹಾಗೂ ವಾಜಪೇಯಿ ನಗರ ವಸತಿ ಯೋಜನೆ ಡಾ

ಅನೇಕ ಕಡೆ ಅರಣ್ಯ ಭೂಮಿ ಒತ್ತುವರಿ ಮೂಲಕ ಸಾಗುವಳಿ ಜಮೀನುಗಳಾಗುತ್ತಿವೆ

ನಂತರದ ದಿನಗಳಲ್ಲಿ ಅರಣ್ಡ ಭೂಮಿ ಸಾಗುವಳಿ ಮಾಡುತ್ತಿರುವುದು ಕಾನೂನುಬಾಹಿರ ಎಂದು ಸುಪ್ರೀಂ ಕೋರ್ಟ ಆದೇಶ ಮಾಡಿದೆ ಹಾಗಾಗಿ ಅಂಥವರಿಗೆ ಪಕ್ಕುಪತ್ರ ನೀಡಲು ಸಾಧ್ಯವಿಲ್ಲ ಎಂದು ಉದಾಸಿ ಹೇಳಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆಯುಷ್ಠಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯ ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿ ವೈ

ವಿಜಯಪುರದಲ್ಲಿ ನಿನ್ನೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಅರ್ಹ ಫಲಾನುಭವಿಗಳ ಗುರುತಿಸುವಿಕೆ ಜತೆ ಹೆಸರು ನೋಂದಣಿ ಕುರಿತು ಅರಿವು ಮೂಡಿಸಬೇಕು ಎಂದು ಹೇಳಿದರು